ರಕ್ವಣಾ ಸಚಿವ ರಾಜನಾಥ್ ಸಿಂಗ್

ರೈತರೊಂದಿಗೆ ಸಮಾಲೋಚನೆ ನಡೆಸಲು ಸರ್ಕಾರ ಸಿದ್ದ ಸಚಿವ ನರೇಂದ್ರ ಸಿಂಗ್ ತೋಮರ್ ಕೇಂದ್ರ ಸರ್ಕಾರದ ಮಹತ್ಲಾಕಾಂಕ್ವಿ ಅಭಿಯಾನ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ು ಜನ ಆರೋಗ್ಯ ಯೋಜನೆ ರಾಷ್ಟೀಯ ಡಿಜಿಟಲ್ ಆರೋಗ್ಯ ಅಭಿಯಾನದ ಅನುಷ್ತಾನದ ಕುರಿತು ಪರಿಶೀಲನೆ ನಡೆಸಿದ ಆರೋಗ್ಯ ಸಚಿವ ಡಾ ಹರ್ಷವರ್ಧನ್

ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯ ಈ ಶ್ವಂಗಸಭೆ ಆಯೋಜಿಸಿದ್ದು ಇದರ ಫೋಷವಾಕ್ಯ ಸುಸ್ಥಿರ ಇಂಧನ ಬದಲಾವಣೆಗೆ ಆವಿಷ್ಕಾ ರಗಳು ಎಂಬುದಾಗಿದೆ ನವೀಕರಿಸಬಹುದಾದ ಇಂಧನ ವಲಯದಲ್ಲಿ ವಿದ್ಯುತ್ ಉತ್ಪಾದನೆ ಸಾಮರ್ಥ್ಯದಲ್ಲಿ ಅತ್ಯಲ್ಪ ಅವಧಿಯಲ್ಲಿಯೇ ಮೆಗಾವ್ಯಾಟ್ನಿಂದ ಗಿಗಾವ್ಯಾಟ್ಗೆ ಪ್ರಗತಿ ಹೊಂದಿದ್ದೇವೆ ಒಂದು ಸೂರ್ಯ ಒಂದು ಜಗತ್ತು ಒಂದು ಗ್ರಿಡ್ ಸಾಕಾರವಾಗುತ್ತಿದೆ ಎಂದು ಪ್ರಧಾನಿ ಸಂತಸ ವ್ಯಕ್ತಪಡಿಸಿದರು ಕಳೆದ ಆರು ವರ್ಷಗಳಲ್ಲಿ ಭಾರತದ ಪಯಣ ಸರಿಸಾಟಿಯಿಲ್ಲದಾಗಿದೆ ದೇಶದ ಇಂಧನ ಉತ್ಪಾದನಾ ಸಾಮರ್ಥ್ಯ ಮತ್ತು ಜಾಲ ವ್ಯಾಪಕ ವಿಸ್ತರಣೆಯಾಗಿದ್ದುಇಂದು ಭಾರತ ನವೀಕರಿಸಬಹುದಾದ ಇಂಧನ ಸಾಮರ್ಥ್ನ ವಿಶ್ವದಲ್ಲಿ ಳನೇ ಸ್ಥಾನದಲ್ಲಿದೆ ಮತ್ತು ಅದು ಎಲ್ಲ ಪ್ರಮುಖ ರಾಷ್ಟಗಳಿಗಿಂತ ವೇಗವಾಗಿ ಮುಂದುವರಿದಿದೆ

ಕಳೆದ ಆರು ವರ್ಷಗಳಲ್ಲಿ ಭಾರತದ ಒಟ್ಟು ಸ್ಡಾಪಿತ ನವೀಕರಿಸಬಹುದಾದ ಇಂಧನ ಸಾಮರ್ಥ್ನ ಎರಡೂವರೆಪಟ್ಟು ಹೆಚ್ಚಾಗಿದೆ ಎಂದರು ನವೀಕರಿಸಬಹುದಾದ ಇಂಧನ ವಲಯದಲ್ಲಿ ಬಂಡವಾಳ ಹೂಡುವುದರಿಂದ ಕ್ಷೆಗೆಟಕುವ ದರದಲ್ಲಿ ವಿದ್ಯುತ್ ಲಭ್ಯವಾಗುವ ಜೊತೆಗೆ ಉತ್ಸಾದನಾ ವೆಚ್ಚ ಕಡಿಮೆಯಾಗಿದೆ ಬಲಿಷ್ತ ಪರಿಸರ ನೀತಿಗಳಿಂದ ದೇಶ ವಿದೇಶದ ಆರ್ಥಿಕತೆಯನ್ನು ಬಲಿಷ್ಣಗೊಳಿಸಬಹುದು ಎಂದು ನಾವು ಜಗತ್ತಿಗೆ ತೋರಿಸಿದ್ದೇವೆ ಪರಿಣಾಮಕಾರಿ ಇಂಧನ ಖಾತ್ರಿ ಕೇವಲ ಒಂದು ಸಚಿವಾಲಯ ಅಥವಾ ಇಲಾಖೆಗೆ ಸೀಮಿತವಾಗಿಲ್ಲ ಬದಲಿಗೆ ಅದು ಇಡೀ ಸರ್ಕಾರದ ಗುರಿಯಾಗಿದೆ ಎಂದು ಪ್ರಧಾನಿ ಹೇಳಿದರು ವ್ಯವಹಾರಕ್ಕೆ ಪೂರಕ ವಾತಾವರಣವನ್ನು ಸ್ಪಷ್ಟಿಸುವುದು ನಮ್ಮ ಅಗ್ರ ಆದ್ಯತೆಯಾಗಿದೆ ಹೂಡಿಕೆದಾರರಿಗೆ ನೆರವು ನೀಡಲು ನಿರ್ದಿಷ್ವ ಯೋಜನಾ ಅಭಿವೃದ್ದಿ ಕೋಶಗಳನ್ನು ರಚಿಸಲಾಗಿದೆ ಎಂದು ತಿಳಿಸಿದರು

ಹಾಗಾಗಿ ಭಾರತದ ನವೀಕರಿಸಬಹುದಾದ ಇಂಧನ ವಲಯ ಪಯಣದಲ್ಲಿ ಸೇರ್ಪಡೆಯಾಗುವಂತೆ ಹೂಡಿಕೆದಾರರು ಪ್ರವರ್ತಕರು ಮತ್ತು ವಾಣಿಜ್ಯೋದ್ಯಮಿಗಳಿಗೆ ಆಹ್ವಾನ ನೀಡಿದರು

ಅವರು ದೆಹಲಿಯಲ್ಲಿ ನಿನ್ನೆ ನಡೆದ ಕಾರ್ಯಕ್ರಮವನ್ನು ಉದ್ದೇಶಿಸಿ ವಿಡಿಯೋ ಕಾನ್ಸರೆನ್ನ್ ಮೂಲಕ ಮಾತನಾಡಿ ಭಯೋತ್ವಾದನೆ ನಿಗ್ರಹಕ್ಕೆ ಭಾರತ ಎಲ್ಲ ರೀತಿಯ ಕ್ರಮಗಳನ್ನು ಕೈಗೊಳ್ಳುತ್ತಿದೆ ಗಡಿ ನಿಯಂತ್ರಣ ರೇಖೆಯಲ್ಲಿ ಯಾವುದೇ ಬದಲಾವಣೆ ಮಾಡುವುದನ್ನು ಬಲವಾಗಿ ಪ್ರತಿರೋಧಿಸಲಾಗುತ್ತಿದೆ ಹಾಗೂ ಎನ್ಡಿಎ ಸರ್ಕಾರ ಭದ್ರತಾ ಪಡೆಗಳಿಗೆ ಸಂಪೂರ್ಣ ಸ್ವಾತಂತ್ರ್ ನೀಡಿದೆ ಎಂದರು ಭಾರತದ ಗಡಿ ಗೌರವ ಮತ್ತು ಆತ್ಮಸ್ಥೈರ್ಯದೊಂದಿಗೆ ಯಾವುದೇ ರಾಜಿ ಮಾಡಿಕೊಳ್ಳುವುದಿಲ್ಲ ಈ ವಿಚಾರದಲ್ಲಿ ಪ್ರಧಾನಮಂತ್ರಿ ನರೇಂದ ಮೋದಿ ಅವರ ನಾಯಕತ್ನದಲ್ಲಿ ಇಡೀ ಸರ್ಕಾರ ಒಗ್ಗಟ್ಟಿನಿಂದ ಕಾರ್ಯನಿರ್ವಹಿಸುತ್ತಿದೆ ಎಂದು ಹೇಳಿದರು

ಈ ಸಂದರ್ಭದಲ್ಲಿ ಅವರು ಇ ಫೈಲಿಂಗ್ ವಿಡಿಯೋ ಕಾನ್ವರೆನ್ಸ್ ಮತ್ತಿತರ ತಾಂತ್ರಿಕ ಪರಿಹಾರಗಳನ್ನು ಬಳಸಿ ಸಾಂಕ್ರಾಮಿಕದ ನಡುವೆಯೂ ನ್ಯಾಯಾಲಯಗಳು ತಮ್ಮ ಕಾರ್ಯಕಲಾಪ ಮುಂದುವರೆಸಿ ನ್ಯಾಯದಾನ ನೀಡುತ್ತಿರುವುದು ಸಂತೋಷಕರ ಸಂಗತಿ ಎಂದು ಹೇಳಿದರು ಸರ್ವರಿಗೂ ನ್ಯಾಯ ಒದಗಿಸುವ ಆಶಯದ ಸಾಕಾರಕ್ಷೆ ನ್ಯಾಯಾಲಯಗಳು ಹಾಗೂ ವಕೀಲರು ಶ್ರಮಿಸುತ್ತಿದ್ದಾರೆ ಎಂದ ಅವರು ಆದರ್ಶ ತತ್ಸಗಳು ಮತ್ತು ಉನ್ನತ ಮಾನದಂಡದ ಮೂಲಕ ಸುಪ್ರೀಂ ಕೋರ್ಟ್ ತನ್ನದೇ ಆದ ಘನತೆಯನ್ನು ಸಂಪಾದಿಸಿದೆ ಎಂದರು

ಸುಪ್ರೀಂ ಕೋರ್ಟ್ ನೀಡಿರುವ ಹಲವು ಮಹತ್ವದ ತೀರ್ಪುಗಳು ದೇಶದಲ್ಲಿ ಕಾನೂನು ಮತ್ತು ಸಾಂವಿಧಾನಿಕ ಚೌಕಟ್ಟನ್ನು ಬಲವರ್ಧನೆಗೊಳಿಸಿವೆ ಎಂದು ರಾಷ್ಟಪತಿ ತಿಳಿಸಿದರು ಸಂವಿಧಾನ ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳ ಕುರಿತ ಲೇಖನಗಳನ್ನು ಒಳಗೊಂಡ ಇ ಸಂಗ್ರಹವನ್ನು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಪ್ರಕಾಶ್ ಜಾವ್ಡೇಕರ್ ದೆಹಲಿಯಲ್ಲಿ ನಿನ್ನೆ ಅನಾವರಣಗೊಳಿಸಿದರು ನಂತರ ಅವರು ಇ ಸಂಗ್ರಹ ಅತ್ಯಂತ ಪ್ರಮುಖ ದಾಖಲೆಯಾಗಲಿದೆ

ನವದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನೂತನ ಕಾಯಿದೆಗಳಿಗೆ ಸಂಬಂಧಿಸಿದಂತೆ ರೈತರೊಂದಿಗೆ ಸಮಾಲೋಚನೆ ನಡೆಸಲು ಸರಕಾರ ಸಿದ್ದವಿದೆ ಎಂದರು

ರೈತರೊಂದಿಗೆ ನಡೆಸಲಿರುವ ಸಮಾಲೋಚನೆಯಿಂದ ಸಕಾರಾತ್ಮಕ ಫಲಿತಾಂಶ ಬರಲಿದೆ ಎಂದು ಅವರು ಹೇಳಿದರು

ಹರ್ಷವರ್ಧನ್ ನಿನ್ನೆ ರಾಷ್ಟೀಯ ಆರೋಗ್ಯ ಪ್ರಾಧಿಕಾರಕ್ಕೆ ಭೇಟಿ ನೀಡಿದರು ಎಲ್ಲ ಮಹತ್ವದ ವಿಷಯಗಳನ್ನೂ ಒಳಗೊಂಡಂತೆ ಎರಡೂ ಯೋಜನೆಗಳ ಅನುಷ್ಠಾನದ ಸಂಪೂರ್ಣ ಪರಿಶೀಲನೆ ಜೊತೆಗೆ ಹಲವಾರು ಅಧಿಕಾರಿಗಳೊಂದಿಗೆ ಸಚಿವರು ಮಾತುಕತೆ ನಡೆಸಿದರು

ಹರ್ಷವರ್ಧನ್ ಹೇಳಿದ್ದಾರೆ ರಾಷ್ಟ್ರಾದ್ಯಂತ ದಿಜಿಟಲ್ ಆರೋಗ್ಯ ಪರಿಸರ ವ್ಯವಸ್ಠೆಯನ್ನು ರಚಿಸುವ ಮೂಲಕ ಎನ್ಡಿಎಚ್ಎಂ ಆರೋಗ್ಯ ರಕ್ಷಣೆಯನ್ನು ಡಿಜಿಟಲೀಕರಣಗೊಳಿಸಲಿದ್ದು ರೋಗಿಗಳು ತಮ್ಮ ಆಯ್ಕೆಯ ಆರೋಗ್ಯ ಸೌಲಭ್ಯಗಳನ್ನು ಆಯ್ದುಕೊಳ್ಳಲು ವೈದ್ಯರಿಗೆ ತಮ್ಮ ಆರೋಗ್ಯ ದಾಖಲೆಗಳನ್ನು ತೋರಿಸಲು ಇದು ಸಹಾಯವಾಗಲಿದೆ ನಿವಾರ್ ಚಂಡಮಾರುತ ದುರ್ಬಲಗೊಂಡಿದ್ದು ಅದು ಆಂಧ್ರಪ್ರದೇಶದ ದಕ್ಷಿಣ ರಾಯಲಸೀಮಾ ಪ್ರಾಂತ್ಯದ ವಾಯುವ್ಯದತ್ತ ಸಾಗಿದೆ ಮುಂದಿನ ಕೆಲವು ಗಂಟೆಗಳಲ್ಲಿ ಚಂಡಮಾರುತ ಇನ್ನಷ್ಟು ಕ್ಷೀಣಿಸುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಹೇಳಿದೆ ಚಂಡಮಾರುತ ಕಳೆದ ರಾತ್ರಿ ಪುದುಚೆರಿ ಕಡಲತೀರವನ್ನು ದಾಟಿ ಮುಂದೆ ಸಾಗಿದೆ

ರಾಹುಲ್ ಉಪನಾಯಕನಾಗಿ ಕಣಕ್ಕಿ ಳಿಯಲಿದ್ದಾರೆ ಆಸ್ಟ್ರೇಲಿಯಾ ತೆಂಡವನ್ನು ಅರೋನ್ ಫಿಂಚ್ ಮುನ್ನೆ ಡೆಸಲಿದ್ದಾರೆ